ಜಮ್ನು ಶ್ರೀನಗರ ರಾಷ್ಟೀಯ ಹೆದ್ದಾರಿದಲ್ಲಿ ಇಂದು ಸತತ ಮೂರನೆಯ ದಿನವೂ ವಾಹನ ಸಂಚಾರ ಸ್ಲಗಿತ

ಶಬರಿಮಲೆ ಮತ್ತು ಸುತ್ತಮುತ್ತ ನಾಲ್ವರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಗುಂಪು ಸೇರುವುದನ್ನು ನಿಷೇಧಿಸಲಾಗಿದೆ ಈ ಆದೇಶ ನಾಳೆವರೆಗೂ ಮುಂದುವರಿಯಲಿದೆ

ಸುಪ್ರೀಂ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಕಳೆದ ತಿಂಗಳು ಅಯ್ಲಪ್ಪ ದೇವಾಲಯದ ಬಾಗಿಲು ತೆರೆದಾಗ ಕೆಲವು ಪ್ರತಿಭಟನಕಾರರು ವಿರೋಧ ವ್ಯಕ್ತ ಪಡಿಸಿದರು

ನಿನ್ನೆ ರಾತ್ರಿಯಿಂದ ಯೋಧರು ಈ ಅರಣ್ಯ ಪ್ರದೇಶವನ್ನು ಸುತ್ತುವರೆದು ದಾಳಿ ನಡೆಸಿದರು

ವಿವಿಧ ರಾಜಕೀಯ ಪಕ್ಷಗಳ ಹಿರಿಯ ಮುಖಂಡರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಹಲವು ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದು ಮತಯಾಚಿಸುತ್ತಿದ್ದಾರೆ

ಇದರ ಜೊತೆಗೆ ಅಭ್ಯರ್ಥಿಗಳ ಭಾವಚಿತ್ರವಿರುವ ಮಾಹಿತಿಯನ್ನು ಚುನಾವಣಾ ಆಯೋಗ ಮತಗಟ್ಟೆಯ ಪಕ್ಕದಲ್ಲಿಯೂ ಪ್ರದರ್ತಿಸಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯ ಮೂಲಗಳನ್ನು ಉಲ್ಲೇಖಿಸಿ ನಮ್ಮ ಬಾತ್ಸಿದಾರರು ವರದಿ ಮಾಡಿದ್ದಾರೆ

ತಮ್ನ ಭೇಟಿಯ ಕೊನೆಯ ದಿನವಾದ ಇಂದು ಉಪರಾಪ್ಪತಿಗಳು ಮಲಾವಿ ಅಧ್ಯಕ್ಷ ಪೀಟರ್ ಆರ್ಥರ್ ಮುಥಾರಿಕಾ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ಹಣ್ಣು ಮತ್ತು ಇತರ ವಸ್ತುಗಳನ್ನು ತುಂಬಿರುವ ಲಾರಿಗಳಿಗೆ ಪರ್ಯಾಯ ಮಾರ್ಗಗಳ ಮೂಲಕ ನಿನ್ನೆ ರಾತ್ರಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಯಿತು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಕಾತ್ಮೀರದಲ್ಲಿ ಹಿಮ ಕುಸಿತದಿಂದಾಗಿ ಸ್ವಗಿತಗೊಂಡಿದ್ದ ವಿದ್ಯುತ್ ಸಂಪರ್ಕವನ್ನು ಪುನಃ ಸ್ವಾಪಿಸಲಾಗಿದ್ದು

ರಾಜ್ದದ ಬಹುತೇಕ ಪ್ರದೇಶಗಳಲ್ಲಿ ಭಾರೀ ಹಿಮಪಾತವಾಗುತ್ತಿರುವುದರಿಂದ ಜನಜೀವನ ಬಾಧಿತವಾಗಿದೆ

ರಾಜ್ಯಪಾಲರಾದ ಸತ್ಪಾಲ್ ಮಲ್ಲಿಕ್ ಅವರು ಜಮ್ನುವಿನಲ್ಲಿ ಇರುವ ನಾಗರಿಕ ಸಚಿವಾಲಯದ ಅಧಿಕಾರಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು

ಇತ್ತೀಚೆಗೆ ನಡೆದ ಸ್ವಳೀಯ ಸಂಸ್ಥೆಗಳು ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರತಿಶತ ಮತದಾನವಾಗಿರುವ ಪ್ರದೇಶಗಳ ಜನತೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳದರು

ಅಯೋಧ್ವೆಯ ಡಾ ರಾಮಮನೋಪರ್ ಲೊಹಿಯಾ ವಿಶ್ವ ವಿದ್ಯಾಲಯದ ವಿವೇಕಾನಂದ ಸಭಾಂಗಣದಲ್ಲಿ ಸಾಂಪ್ರದಾಯಿಕ ರಾಮಲೀಲಾ ಕಾರ್ಯಕ್ರಮಗಳು ಜರುಗಿದವು

ಇಂದು ಸಂಜೆ ರಾಮನ ಜನ್ನ ಭೂಮಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಾಳೆ ಚೋಟಿ ದೀಪಾವಳಿ ಕಾರ್ಯಕ್ರಮ ನಡೆಯಲಿದೆ

ಉತ್ತರಪ್ರದೇಶ ರಾಜ್ಯಪಾಲರಾದ ರಾಮನಾಯಕ್ ಮುಖ್ಯಮಂತ್ರಿ ಯೋಗಿಆಧಿತ್ತನಾಥ್ ಸೇರಿದಂತೆ ಅನೇಕ ಮುಖಂಡರು ನಾಳೆ ನಡೆಯಲಿರುವ ಪ್ರಧಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ನಮ್ಮ ಬಾತ್ಮೀದಾರರು ವರದಿಮಾಡಿದ್ದಾರೆ ದೀಪಾವಳಿ ಹಬ್ಬದ ಮೊದಲ ದಿನವಾದ ಧನ ತ್ರಯೋದಶಿ ಹಬ್ಬವನ್ನು ಇಂದು ಆಚರಿಸಲಾಗುತ್ತಿದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಧನ್ ತೇರಸ್ ಹಬ್ಬದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಹಾರ್ೈಸಿದ್ದಾರೆ ಈ ವಿಶೇಷ ದಿನವು ಸಮಾಜದಲ್ಲಿ ಶಾಂತಿ ಮತ್ತು ಸಮೃದ್ದಿಯ ಸ್ತೂರ್ತಿಯನ್ನು ಹೆಚ್ಚಿಸಲಿ ಎಂದು ಪ್ರಧಾನಿ ಮಂತ್ರಿಗಳು ಟ್ಷೀಟ್ ಮಾಡಿದ್ದಾರೆ

ಈಗಾಗಲೇ ಅಧ್ಯಕ್ಷರು ಸಂಸತ್ತಿನ ಕಲಾಪದ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ

ಈ ನಡುವೆ ವಿಕ್ರಂ ಸಿಂಘೆ ವಿರುದ್ದ ನೂತನ ಅಧ್ಯಕ್ಷ ರಾಜಪಕ್ಷೆ ಅವಿಶ್ವಾಸ ನಿರ್ಣಯ ನಿನ್ನೆ ಮಂಡಿಸಿದ್ದು ಈ ಮಧ್ಯೆ ಇಬ್ಬರು ಸಚಿವರಿಗೆ ಅಧ್ಯಕ್ಷರು ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ ಭಾರತ ಮತ್ತು ಚೀನಾದಿಂದ ಸಿಂಥೆಟಿಕ್ ಫ್ಲೋರೊಪಾಲಿಮಾರ್ ಅನ್ನು ಆಮದು ಮಾಡಿಕೊಳ್ಳುವುದಕ್ಕೆ ಹೆಚ್ಚುವರಿ ಸುಂಕ ವಿದಿಸಲು ವಿಶ್ವಸಂಸ್ಥೆಯ ಅಂತಾರಾಷ್ಷೀಯ ವ್ಲಾಪಾರ ಆಯೋಗ ತಿರಸ್ತರಿಸಿದೆ ಕೆಲವು ಫ್ಲೋರೊಪಾಲಿಮಾರ್ ಅಂಶವುಳ್ಳ ಅಡುಗೆ ಪಾತ್ರೆಗಳ ದರಗಳು ಕಡಿಮೆಯಿದ್ದು ಅವುಗಳನ್ನು ಭಾರತ ಮತ್ತು ಚೀನಾ ಅಮೆರಿಕಗೆ ಮಾರಾಟ ಮಾಡುತ್ತಿದ್ದು